ಭಯೋತ್ಪದನಾ ನಿಗ್ರಹ ಸಹಕಾರ ಮತ್ತು ವ್ಯಾಪಾರ ಉತ್ತೇಜನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶ್ರೀಲಂಕಾ ಪ್ರಧಾನಿ ಮಹಿಂದಾ ರಾಜಪಕ್ಷ ಗಾಢವಾದ ಸಹಕಾರಕ್ಕೆ ಒಪ್ಪಿಗೆ

ದೆಹಲಿಯಲ್ಲಿ ನಿನ್ನೆ ಶ್ರೀಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಷ ಅವರೊಂದಿಗೆ ಮಾತುಕತೆ ನಡೆಸಿದ ನಂತರ ಮೋದಿಯವರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿ ದ್ವೀಪರಾಷ್ಟದಲ್ಲಿರುವ ತಮಿಳುನಾಡು ಜನತೆಗಾಗಿ ಸಮಾನತೆ ನ್ಯಾಯ ಶಾಂತಿ ಮತ್ತು ಗೌರವ ತಂದುಕೊಡುವ ವಿಶ್ವಾಸ ತಮಗಿದೆ ಎಂದು ಹೇಳಿದರು ದ್ವೀಪರಾಷ್ಟದ ಸ್ಥಿರತೆ ಭದ್ರತೆ ಮತ್ತು ಸಮೃದ್ಧಿ ಭಾರತವೊಂದರ ಹಿತಾಸಕ್ತಿ ಆಗಿರದೆ ಸಮಗ್ರ ಭಾರತೀಯ ಸಾಗರ ಭಾಗದ ಹಿತಾಸಕ್ತಿಯಾಗಿದೆ ಭಯೋತ್ವಾದನೆ ನಿಗ್ರಹಕ್ಕೆ ಸಹಕಾರ ಹೆಚ್ಚಸಲು ಭಾರತ ಮತ್ತು ಶ್ರೀಲಂಕಾ ನಿರ್ಧಾರ ತೆಗೆದುಕೊಂಡಿವೆ ವ್ಯಾಪಾರ ಹೂಡಿಕೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೆ ಮಾತುಕತೆ ನಡೆಸಲಾಗಿದೆ ಶ್ರೀಲಂಕಾದ ಅಭಿವೃದ್ಧಿಯಲ್ಲಿ ಭಾರತ ನಂಬಿಕೆಯ ಪಾಲುದಾರ ರಾಷ್ಟವಾಗಿದೆ ಶಾಂತಿ ಮತ್ತು ಅಭಿವೃದ್ಧಿಯ ಪ್ರಯಾಣದಲ್ಲಿ ಭಾರತ ತನ್ನ ನೆರವನ್ನು ಮುಂದುವರಿಸಲಿದೆ ಎಂದು ಮೋದಿ ತಿಳಿಸಿದ್ದಾರೆ ಕಳೆದ ವರ್ಷ ಪ್ರಕಟಿಸಿರುವ ಹೊಸ ಸಾಲ ಸಹಕಾರವು ಉಭಯ ರಾಷ್ಟಗಳ ಅಭಿವೃದ್ದಿ ಸಹಕಾರವನ್ನು ಬಲಪಡಿಸಿದೆ ಮೀನುಗಾರರ ವಿವಾದಗಳನ್ನು ಮಾನವೀಯ ನೆಲೆಗಟ್ಟನಲ್ಲಿ ಪರಿಹರಿಸಿಕೊಳ್ಳಲು ಎರಡೂ ರಾಷ್ಟಗಳು ನಿರ್ಧರಿಸಿವೆ ಎಂದು ಮೋದಿ ತಿಳಿಸಿದ್ದಾರೆ ಶ್ರೀಲಂಕಾ ಪ್ರಧಾನಿ ಮಹಿಂದ ರಾಜಪಕ್ಷ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದು ನೆರೆಹೊರೆಯ ರಾಷ್ಟಗಳಗೆ ಆದ್ಯತೆಯ ಮೊದಲ ನೀತಿಗೆ ಒತ್ತು ನೀಡಿರುವ ಪ್ರಧಾನಿ ಮೋದಿಯವರಿಗೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಐದು ದಿನಗಳ ಭಾರತ ಪ್ರವಾಸ ಕೈಗೊಂಡಿರುವ ರಾಜಪಕ್ಲ ಅವರು ವಾರಾಣಸಿ ಸಾರ್ನಾಥ್ ಬೋಧ್ಗಯಾ ಮತ್ತು ತಿರುಪತಿಗೆ ಭೇಟಿ ನೀಡುವ ಕಾರ್ಯಕ್ರಮ ನಿಗದಿಯಾಗಿದೆ ಶ್ರೀಲಂಕಾ ಪ್ರಧಾನಿಯಾದ ನಂತರ ರಾಜಪಕ್ಷ ಅವರು ಭಾರತಕ್ಕೆ ನೀಡಿರುವ ಮೊದಲ ಭೇಟಿ ಇದಾಗಿದೆ

ದೆಹಲಿ ಮುಖ್ಯ ಚುನಾವಣಾಧಿಕಾರಿ ಡಾ ರಣಬೀರ್ ಸಿಂಗ್ ನಿನ್ನೆ ಈ ಕುರಿತು ವಿವರ ನೀಡಿ ರಾಷ್ಟ ರಾಜಧಾನಿಯಲ್ಲಿ ಚುನಾವಣೆ ಶಾಂತಿಯುತವಾಗಿ ನಡೆದಿದೆ ಮತದಾನದ ಶೇಕಡವಾರು ಪ್ರಮಾಣದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಯಿದೆ ಏಕೆಂದರೆ ಈ ಸಂದರ್ಭದಲ್ಲಿ ಇನ್ನೂ ಕೆಲವು ಕ್ಷೇತ್ರಗಳಲ್ಲಿ ಮತದಾನ ಪೂರ್ಣಗೊಂಡಿರಲಿಲ್ಲ ಎಂದು ಅವರು ತಿಳಿಸಿದರು

ಮಂಗಳವಾರ ಮತ ಎಣಿಕೆ ಕಾರ್ಯ ನಡೆಯಲಿದೆ ಮುಂಬರುವ ವರ್ಷಗಳಲ್ಲಿ ಭಾರತ ಜಾಗತಿಕ ರಕ್ಷಣಾ ಉತ್ತಾದನೆಯ ಪ್ರಮುಖ ಕೇಂದ್ರವಾಗಲಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ

ಈ ಬಾರಿಯ ರಕ್ಷಣಾ ಸಾಮಗ್ರಿಗಳ ವಸ್ತು ಪ್ರದರ್ಶನ ಅತ್ಖಂತ ಯಶಸ್ವಿಯಾಗಿ ಮುಕ್ತಾಯ ಕಂಡಿದೆ

ಇದು ಉತ್ತರಪ್ರದೇಶಕ್ಕೆ ರಕ್ಷಣಾ ವಲಯ ಮತ್ತು ರಕ್ಷಣಾ ಕಾರಿಡಾರ್ನಲ್ಲಿ ಹೊಸ ಗುರುತು ತಂದುಕೊಟ್ಟಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು

ಭಾರತ ನೇಪಾಳ ಭಾರತ ಭೂತಾನ್ ಭಾರತ ಬಾಂಗ್ಲಾದೇಶ ಅಥವಾ ಭಾರತ ಮತ್ತು ಮ್ಲಾನ್ತಾಕ್ ಭೂ ಗಡಿ ಪ್ರದೇಶಗಳಿಂದಲೂ ಭಾರತ ಪ್ರವೇಶಿಸಲು ಅವಕಾಶ ಇರುವುದಿಲ್ಲ ಎಂದು ಡಿಜೆಸಿಎ ಸ್ವಷ್ಷವಾಗಿ ತಿಳಿಸಿದೆ

ಚೀನಾದ ನಾಗರಿಕರು ಅಥವಾ ಚೀನಾದಿಂದ ಆಗಮಿಸುವ ಬೇರೆ ದೇಶಗಳ ನಾಗರಿಕರಿಗೂ ಭಾರತ ಪ್ರವೇಶಸಲು ಅವಕಾಶವಿರುವುದಿಲ್ಲ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ ಇಂಡಿಯನ್ ಏರ್ಲೈನ್ಸ್ ಏರ್ಇಂಡಿಯಾ ಮತ್ತು ಇಂಡಿಗೋ ವಿಮಾನಯಾನ ಸಂಸ್ವೆಗಳು ಈ ಎರಡೂ ದೇತಗಳ ನಡುವಿನ ವಿಮಾನಗಳ ಸಂಚಾರವನ್ನು ರದ್ದುಪಡಿಸಿವೆ ಇಂದಿನ ದಿನಾಂಕದವರೆಗೆ ಕೇರಳದಲ್ಲಿ ಮಾತ್ರ ಮೂವರು ಭಾರತೀಯರಲ್ಲಿ ಕೊರೋನಾ ವೈರಸ್ ಸೋಂಕು ಇರುವುದು ದೃಢಪಟ್ಟದೆ

ಹುಬೆಯಿ ಆರೋಗ್ಯ ಆಯೋಗ ಪ್ರತಿನಿತ್ತ ಪರಿಸ್ಥಿತಿಯನ್ನು ಅವಲೋಕಿಸುತ್ತಿದ್ದು

ದೇಶಾದ್ಯಂತ ಮಾರಕ ಕೊರೋನಾ ವೈರಸ್ ಸೋಂಕಿನ ಹಿನೈಲೆಯಲ್ಲಿ ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಪ್ರೀತಿ ಸುಧನ್ ಅವರು ಪ್ರಸ್ತುತದ ಪರಿಸ್ಥಿತಿ ಹಾಗೂ ಈ ನಿಟ್ಟನಲ್ಲಿ ಕೈಗೊಳ್ಳಲಾಗಿರುವ ಕ್ರಮಗಳ ಪರಿಶೀಲನೆ ನಡೆಸಿದ್ದಾರೆ ಹಾಂಕಾಂಗ್ ಮತ್ತು ಚೀನಾ ಅಲ್ಲದೇ ಸಿಂಗಾಮರ್ ಹಾಗೂ ಥ್ಲೆಲೆಂಡ್ನಿಂದ ಬರುವ ಎಲ್ಲಾ ವಿಮಾನಗಳ ಪ್ರಯಾಣಿಕರನ್ನು ಸಾಮೂಹಿಕವಾಗಿ ಸ್ತೀನಿಂಗ್ಗೆ ಒಳಪಡಿಸಲಾಗುತ್ತಿದೆ

ಅಸ್ಲಾಂನಲ್ಲಿ ಮಾರಕ ಕೊರೊನಾ ವೈರಸ್ ಸೋಂಕಿನ ಭೀತಿ ಹಿನ್ನೆಲೆಯಲ್ಲಿ ಸ್ತೀನಿಂಗ್ ನಡೆಸಲಾಗುತ್ತಿದ್ದು ತೀವ್ರ ನಿಗಾ ವಹಿಸಲಾಗಿದೆ ಎಂದು ಅಲ್ಲಿನ ರಾಷ್ಟೀಯ ಆರೋಗ್ಯ ಆಯೋಗದ ಯೋಜನಾ ನಿರ್ದೇಶಕ ಡಾ ಎಸ್ ಲಕ್ಷ್ಮಣನ್ ಅವರು ತಿಳಿಸಿದ್ದಾರೆ ಆಕಾಶವಾಣಿಯ ಚರ್ಚಾ ಕಾರ್ಯಕ್ರಮದಲ್ಲಿ ನಿನ್ನೆ ಪಾಲ್ಗೊಂಡಿದ್ದ ಅವರು ಕೊರೋನಾ ವೈರಸ್ ಹರಡುವಿಕೆ ತಡೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಈವರೆಗೆ ನೂರಕ್ಕೂ ಅಧಿಕ ಮಂದಿಯ ಸ್ತೀನಿಂಗ್ ಮಾಡಲಾಗಿದ್ದು ಹೊಸ ಕೊರೋನಾ ಪ್ರಕರಣಗಳು ಪತ್ತೆಯಾಗಿಲ್ಲ

ಮಹಾರಾಷ್ಟದಲ್ಲಿ ಕೊರೋನಾ ವೈರಸ್ ಸೋಂಕು ಪ್ರಕರಣಗಳು ಪತ್ತೆಯಾಗಿಲ್ಲ

ಆದರೆ ಪರೀಕ್ಷೆ ನಂತರ ನಕರಾತ್ಮಕ ವರದಿ ಬಂದಿದೆ

ನಕರಾತ್ಮಕ ವರದಿ ಬಂದಿದೆ ಇನ್ನೂ ಐವರ ವರದಿಗಳನ್ನು ನಿರೀಕ್ಷಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ